ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಾಂಗ್ಲಾ ಪ್ರಧಾನಿ ಶೇಕ್ ಪಸೀನಾ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸುವರು ಮತ್ತು ಅಲ್ಲಿನ ಅಧ್ಯಕ್ಷ ಅಬ್ದುಲ್ ಹಮೀದ್ ಅವರನ್ನು ಭೇಟಿ ಮಾಡುವ ಕಾರ್ಯಕ್ರಮ ನಿಗದಿಯಾಗಿದೆ

ವಿವಿಧ ಸಮುದಾಯಗಳ ಮುಖಂಡರು ಯುವನೇತಾರರು ಮತ್ತು ವಿಮೋಚನಾ ಯುದ್ಧದಲ್ಲಿ ಪಾಲ್ಗೊಂಡ ಹೋರಾಟಗಾರರನ್ನು ಮೋದಿ ಭೇಟಿ ಮಾಡಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ ಬಾಂಗ್ಲಾ ಭೇಟಿಯ ವೇಳೆ ತುಂಗಿಪಾರದಲ್ಲಿ ಶೇಬ್ ಮುಜೀಬರ್ ರೆಪಮಾನ್ ಅವರ ಜನ್ವಶ್ವಳಕ್ಕೆ ಪಾಗೂ ಶಕ್ಕಿರಾ ಮತ್ತು ಓರಕಂಡಿಯಲ್ಲಿ ಐತಿಹಾಸಿಕ ಜಶೋರೇಶ್ವರಿ ದೇವಾಲಯಗಳಿಗೆ ಭೇಟಿ ನೀಡಲಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶವಾಸಿಗಳೊಂದಿಗೆ ತಮ್ಮ ಅನಿಸಿಕೆ ಪಂಚಿಕೊಳ್ಳಲಿದ್ದಾರೆ